ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಎಫ್ಸಿಐ ಅಧ್ಯಕ್ಷ ಡಿ

ಉಭಯ ದೇಶಗಳ ಸರ್ಕಾರಗಳ ನಡುವೆ ವ್ಲೂಹಾತ್ಕಕ ಪಾಲುದಾರಿಕೆಯನ್ನು ಮತ್ತಷ್ನು ಬಲಪಡಿಸುವ ಭಾಗವಾಗಿ ಈ ನಿರ್ಧಾರ ಕ್ಲೆಗೊಳ್ಳಲಾಗಿದೆ ಎಂದು ವಿಮಾನಯಾನ ಸಚಿವ ಹರ್ದೀಪ್ ಪುರಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತದಲ್ಲಿರುವ ಯುಎಇ ನಿವಾಸಿಗಳು ಸ್ವದೇಶಕ್ಕೆ ತೆರಳಲು ಅನುಕೂಲ ಕಲ್ಪಿಸಲು ಈ ತೀರ್ಮಾನ ಸಹಕಾರಿಯಾಗಲಿದೆ ಉಭಯ ದೇಶಗಳ ನಾಗರಿಕ ವಿಮಾನಯಾನ ಪ್ರಾಧಿಕಾರಗಳ ಅಧಿಕಾರಿಗಳು ವಿಶೇಷ ವಿಮಾನಗಳ ಕಾರ್ಯಾಚರಣೆ ನಡೆಸಲು ತೀರ್ಮಾನಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ

ದೇಶಾದ್ಭಂತ ಕೊರೊನಾ ಸೋಂಕು ವ್ವಾಪಕವಾಗಿ ಹರಡಿದ್ದರಿಂದ ಮುಂದೂಡಲಾಗಿದ್ದ ಪರೀಕ್ಷೆಗಳನ್ನು ರದ್ದುಪಡಿಸಲಾಗಿತ್ತು ಆಂತರಿಕ ಪರೀಕ್ಷೆಗಳಲ್ಲಿ ವಿದ್ವಾರ್ಥಿಗಳು ಪಡೆದ ಅಂಕಗಳನ್ನು ಆಧರಿಸಿ ಫಲಿತಾಂಶ ಪ್ರಕಟಿಸಲಾಗಿದೆ ಫಲಿತಾಂಶದ ಬಗ್ಗೆ ಯಾವುದೇ ವಿದ್ವಾರ್ಥಿಗೆ ಅಸಮಧಾನವಿದ್ದರೆ ಅಂತಹ ವಿದ್ವಾರ್ಥಿಗಳು ಮಂಡಳ ಮುಂದೆ ನಡೆಸಲಿರುವ ಪರೀಕ್ಷೆಗಳಿಗೆ ಹಾಜರಾಗಬಹುದಾಗಿದೆ ಎಂದು ತಿಳಿಸಿದೆ ಕೌಶಲ್ಯಯುತ ಜನರಿಗೆ ಸುಸ್ಹಿರ ಜೀವನೋಪಾಯದ ಅವಕಾಶಗಳನ್ನು ಹುಡುಕಿಕೊಳ್ಳಲು ಸಹಾಯವಾಗಲು ಕೇಂದ್ರ ಕೌಶಲ್ಕಾಭಿವೃದ್ಧಿ ಮತ್ತು ಉದ್ಯೋಗ ಸಚಿವಾಲಯವು ಆತ್ಮನಿರ್ಧರ್ ಕೌಶಲ್ಯ ಉದ್ಯೋಗಿದಾತರ ಮ್ಯಾಪಿಂಗ್ ಪೋರ್ಟಲ್ಗೆ ಚಾಲನೆ ನೀಡಿದೆ ಈ ಪೋರ್ಟಲ್ ಪ್ರದೇಶವಾರು ಮತ್ತು ಸ್ಥಳೀಯ ಉದ್ದಮದ ಬೇಡಿಕೆಗಳ ಆಧಾರದ ಮೇಲೆ ಕಾರ್ಮಿಕರ ವಿವರಗಳನ್ನು ದಾಖಲಿಸಿಕೊಳ್ಳುತ್ತದೆ ಈ ಮೂಲಕ ಕ್ಷೇತ್ರಗಳಾದ್ಯಂತ ಕೌಶಲ್ಯಯತ ಉದ್ಯೋಗಗಳ ದೇಡಿಕೆ ಮತ್ತು ಪೂರೈಕೆ ನಡುವಿನ ಅಂತರವನ್ನು ಕಡಿಮೆ ಮಾಡಲಿದೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ದಮ ಖಾತೆ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ ಮಾತನಾಡಿ ನುರಿತ ಉದ್ಯೋಗಿಗಳಿಗೆ ಬೇಡಿಕೆ ಮತ್ತು ಪೂರೈಕೆ ಅಂತರವನ್ನು ತಗ್ಗಿಸಲು ನಿರಂತರವಾಗಿ ಪ್ರಯತ್ನ ಮಾಡಲಾಗುತ್ತಿದ್ದು ಈ ನಿಟ್ಟನಲ್ಲಿ ಈ ಮೋರ್ಟಲ್ ನೆರವಾಗಲಿದೆ ಎಂದು ತಿಳಿಸಿದ್ದಾರೆ

ಹಿರಿಯ ಕಮಾಂಡರ್ಗಳು ಶೀಘ್ರದಲ್ಲೇ ಸಭೆ ಸೇರಿ ಮುಂದಿನ ಹಂತಗಳ ಬಗ್ಗೆ ಚರ್ಚಿಸಲು ನಿರ್ಧರಿಸಿರುತ್ತಾರೆ

ನ್ಯೂಜಿಲೆಂಡ್ನ ಮಾಜಿ ಪ್ರಧಾನಮಂತ್ರಿ ಹೆಲೆನ್ ಕ್ಲಾರ್ಕ್ ಮತ್ತು ಲಿಬಿರಿಯನ್ನ ಮಾಜಿ ಅಧ್ಯಕ್ಷ ಎಲೆನ್ ಜಾನ್ಗನ್ ಒರ್ಲೀಫ್ ಅವರು ಈ ಸಮಿತಿಯ ನೇತೃತ್ವ ವಹಿಸಿಕೊಳ್ಳಲು ಒಪ್ಪಿಗೆ ಸೂಚಿಸಿದ್ದಾರೆ ಜಂಟಿ ಸಭೆಯ ಮೂಲಕ ಸಮಿತಿಯ ಇನ್ನಿತರ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ ನವೆಂಬರ್ನಲ್ಲಿ ನಡೆಯಲಿರುವ ಆರೋಗ್ನ ಸಚಿವರ ವಾರ್ಷಿಕ ಸಭೆಯ ವೇಳೆಗೆ ಈ ಸಮಿತಿಯು ಮಧ್ಯಂತರ ವರದಿ ಸಲ್ಲಿಸಲಿದೆ

ರಾಜಧಾನಿ ಬೆಂಗಳೂರಿನಲ್ಲೇ ಮತ್ತೊಮ್ಮ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದು

ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಾಸಿಗೆ ಹಂಚಿಕೆ ಸೇರಿದಂತೆ ಸಮರ್ಪಕ ಚಿಕಿತ್ಸೆ ಒದಗಿಸುವ ನಿಟ್ಟನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಅವರು ನಿನ್ನೆ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರೊಂದಿಗೆ ಮಹತ್ವದ ಸಭೆ ನಡೆಸಿದರು ಈ ಕುರಿತು ವರ್ಚುವಲ್ ಸುದ್ದಿಗೋಷ್ನಿಯಲ್ಲಿ ಮಾತನಾಡಿದ ಸಚಿವರು ಬೆಂಗಳೂರಿನಲ್ಲಿ ಸೋಂಕಿತರಿಗೆ ಹಾಸಿಗೆ ಕೊರತೆಯಾಗದಂತೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಸಿಗೆ ಹಂಚಿಕೆಗೆ ಶೀಘದಲ್ಲೇ ಕೇಂದ್ರೀಕೃತ ವ್ಠವಸ್ಥೆ ಜಾರಿಗೆ ಬರಲಿದ್ದು ಎಲ್ಲವನ್ನು ವ್ಠವಸ್ಥಿತವಾಗಿ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು

ಅರುಣಾಚಲಪ್ರದೇಶದಲ್ಲಿ ಭಾರಿ ಮಳೆ ಮತ್ತು ಭೂಕುಸಿತದಿಂದಾಗಿ ಪ್ರಾಣಹಾನಿ ಸಂಭವಿಸಿರುವ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ವಿಷಾದ ವ್ಯಕ್ಷಪಡಿಸಿದ್ದಾರೆ ಅವರ ಆಲೋಚನೆಗಳು ದುಃಖಿತ ಕುಟುಂಬಗಳ ಜತೆ ಇರುವುದಾಗಿ ಟ್ವೀಟ್ನಲ್ಲಿ ತಿಳಿಸಿರುವ ಪ್ರಧಾನಮಂತ್ರಿ ಗಾಯಗೊಂಡವರು ಶೀಘವಾಗಿ ಚೇತರಿಸಿಕೊಳ್ಳುತ್ತಾರೆ ಎಂದಿದ್ದಾರೆ ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡಲಾಗುತ್ತದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಬಿಹಾರದಲ್ಲಿ ಭದ್ರತಾ ಪಡೆಗಳ ಯೋಧರು ನಾಲ್ವರು ನಕ್ಸಲರನ್ನು ಹತ್ಲೆ ಮಾಡಿದ್ದಾರೆ ಪಶ್ಚಿಮ ಚಂಪಾರಣ್ ಜಿಲ್ಲೆಯ ಬಾಗಾ ಅರಣ್ಣ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ನಕ್ಸಲರನ್ನು ಹತ್ಯ ಮಾಡಲಾಗಿದೆ ಲಾವ್ಕರಿಯ ಪೊಲೀಸ್ ಕಾಣೆ ಪ್ರದೇಶ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯಾಚರಣೆ ಕೈಗೊಂಡಾಗ ಈ ಗುಂಡಿನ ಚಕಮಕಿ ನಡೆದಿದೆ ಓರ್ವ ಭದ್ರತಾ ಸಿಬ್ಲಂದಿ ಗಾಯಗೊಂಡಿದ್ದಾರೆ